ಏಕ ಭಾರತ ಶ್ರೇಷ್ಠ ಭಾರತ ತತ್ವವು ಸ್ವಾಮಿ ವಿವೇಕಾನಂದ ಅವರು ಪ್ರತಿಪಾದಿಸಿದ ಸಿದ್ದಾಂತವಾಗಿದೆ ಎಂದರು

ಈ ವರದಿ ಸಂಪೂರ್ಣ ತಪ್ಪು ಮತ್ತು ದೇಜವಾಬ್ದಾರಿಯಿಂದ ಕೂಡಿದೆ ಆಧಾರ್ ವಿರುದ್ದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಜನರಲ್ಲಿ ಅನಗತ್ತ ಮತ್ತು ದುರುದ್ದೇಶಪೂರಿತ ಗೊಂದಲಗಳನ್ನು ಹುಟ್ಟು ಹಾಕುತ್ತಿವೆ ಎಂದು ಪ್ರಾಧಿಕಾರ ಹೇಳಿಕೆಯಲ್ಲಿ ತಿಳಿಸಿದೆ ಆಧಾರ್ ನೋಂದಣಿ ಮಾಡುವವರ ವಸತಿ ಮಾಹಿತಿ ಜಾಲಭದ್ರತೆ ಮಾಹಿತಿ ಸೋರಿಕೆ ವಿರುದ್ದ ನಿಯಂತ್ರಣ ಸೇರಿದಂತೆ ಸಮಗ್ರ ಭದ್ರತಾ ಕ್ರಮ ಕೈಗೊಂಡಿದ್ದು ಮಾಹಿತಿ ಸೋರಿಕೆಯಾಗಲು ಅಥವಾ ತಂತ್ರಾಂಶ ಹ್ಯಾಕಿಂಗ್ ಮಾಡಲು ಅವಕಾಶವಿಲ್ಲ ಎಂದು ಪ್ರಾಧಿಕಾರ ಸ್ಪಷ್ಪಡಿಸಿದೆ ನೋಂದಣಿದಾರ ವ್ಯಕ್ತಿಯು ತನ್ನ ಬಯೋಮೆಟ್ರಿಕ್ ಗುರುತು ನೀಡದ ಹೊರತು ಯಾವುದೇ ನಿರ್ವಾಹಕ ಆಧಾರ್ ವಿವರಗಳ ಬದಲಾವಣೆ ಮಾಡಲು ಕೂಡ ಸಾಧ್ಯವಿಲ್ಲ ಎಂದು ಪ್ರಾಧಿಕಾರ ತಿಳಿಸಿದೆ ಆಧಾರ್ ನೋಂದಣಿ ಮಾಡಲು ಅಥವಾ ಮಾಹಿತಿ ನವೀಕರಿಸಲು ನಿರ್ದಿಷ್ಟ ಬ್ಯಾಂಕ್ ಶಾಖೆಗಳು ಅಂಚೆ ಕಚೇರಿ ಮತ್ತು ಸರ್ಕಾರಿ ಕಚೇರಿಗಳನ್ನು ಮಾತ್ರ ಸಂಪರ್ಕಿಸುವಂತೆ ಸೂಚಿಸಲಾಗಿದೆ

ಉತ್ತರ ಭಾರತದ ವಿವಿಧ ಬಿಜೆಪಿ ಸಂಸದರೊಂದಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾಳೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ

ನರೇಂದ್ರ ಮೋದಿ ಅಪ್ ಮೂಲಕ ಆಸಕರು ಸಂವಾದ ವೀಕ್ಷಿಸಬಹುದು ರೈಲು ಸಹಯೋಗ ಅಂತರ್ಜಾಲ ಪೋರ್ಟಲ್ಗೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ನಿನ್ನೆ ಚಾಲನೆ ನೀಡಿದರು ವಿವಿಧ ಸಾರ್ವಜನಿಕ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳು ಕಾರ್ಮೋರೇಟ್ ಸಾರ್ವಜನಿಕ ಜವಾಬ್ದಾರಿ ಸಿಎಸ್ಆರ್ ಅಡಿಯಲ್ಲಿ ರೈಲ್ವೆ ವಲಯಕ್ಕೆ ನೆರವು ನೀಡಲು ಈ ಪೋರ್ಟಲ್ ವೇದಿಕೆ ಒದಗಿಸಲಿದೆ ಈ ಕುರಿತು ಸಚಿವ ಪಿಯೂಷ್ ಗೋಯಲ್ ಬದಲಾದ ಕಾಲಘಟ್ಟದಲ್ಲಿ ರೈಲ್ವೆ ಯೋಜನೆಗಳ ತ್ವರಿತ ಜಾರಿಗೆ ಮೋರ್ಟಲ್ ಉತ್ಸಮ ಉದಾಹರಣೆಯಾಗಿದೆ ಎಂದರು ಜಮ್ನು ಕಾಶ್ವೀರದ ಬಾರಾಮುಲ್ಲಾ ಜಿಲ್ಲೆಯ ಪೊಲೀಸ್ ಠಾಣೆಯೊಂದರ ಮೇಲೆ ನಿನ್ನೆ ರಾತ್ರಿ ಭಯೋತ್ವಾದಕರು ಗ್ರೆನೇಡ್ ದಾಳಿ ನಡೆಸಿದ್ದಾರೆ ಫಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ವರದಿ ತಿಳಿಸಿದೆ ಉಗ್ರರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ

ಮೊದಲ ತಂಡವು ಇಂದು ಮತ್ತು ನಾಳೆ ಕೊಡಗು ಜಿಲ್ಲೆಯಲ್ಲಿ ಆಗಿರುವ ಮಳೆ ಅನಾಹುತವನ್ನು ಪರಿಶೀಲಿಸಿಲಿದ್ದು ಮತ್ತೊಂದು ತಂಡವು ಹಾಸನ ಹಾಗೂ ಮಂಗಳೂರು ಜಿಲ್ಲೆಗಳಲ್ಲಿ ಅತಿವೃಷ್ಷಿಯಿಂದ ಆಗಿರುವ ಹಾನಿಯ ಪರಿಶೀಲನೆ ನಡೆಸುವ ಬಗ್ಗೆ ಕಂದಾಯ ಇಲಾಖೆಯ ಉಪಕಾರ್ಯದರ್ಶಿ ಟಿ ನಾರಾಯಣಪ್ಪ ಖಚಿತಪಡಿಸಿದ್ದಾರೆ

ಪಂಜಾಬ್ ನ್ಯಾಪನಲ್ ಬ್ಯಾಂಕ್ನ ಬ್ರಾಡಿಹೌಸ್ ಶಾಖೆಯ ಮೂಲಕ ಆಕ್ರಮವಾಗಿ ಪಡೆದ ಹಣವನ್ನು ಥಾಯ್ಲೆಂಡ್ ಅಮೆರಿಕ ಬೆಲ್ಲಿಯಂ ಯುಎಇ ಇಟಲಿ ಜಪಾನ್ ಹಾಂಕಾಂಗ್ ಮತ್ತಿತರ ದೇತಗಳಿಗೆ ವರ್ಗಾವಣೆ ಮಾಡಲಾಗಿದೆ ಈ ಹಣವನ್ನು ಮೆಹುಲ್ ಜೋಕ್ಷಿ ಮತ್ತು ಆತನ ಸಂಸ್ಹೆ ವಿದೇಶಿ ಸಾಲಪತ್ರ ಮತ್ತು ಸ್ನಾಧೀನಪತ್ರಗಳ ಆಧಾರದ ಮೇಲೆ ಪಂಜಾಬ್ ನ್ನಾಷನಲ್ ಬ್ನಾಂಕ್ನಲ್ಲಿ ಆಕ್ರಮವಾಗಿ ಪಡೆಯಲಾಗಿತ್ತು ಎಂದು ಜಾರಿ ನಿರ್ದೇಶನಾಲಯ ಆರೋಪಿ ಪಟ್ಟಿಯಲ್ಲಿ ತಿಳಿಸಿದೆ

ಈ ಕುರಿತ ವಾರಂಟ್ ಕಳೆದ ವರ್ಷದ ಏಪ್ರಿಲ್ನಲ್ಲಿ ಜಾರಿಯಾಗಿತ್ತು